ದೇಶದ ಎಲ್ಲ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ನಾನ ಯೋಜನೆ ವಿಸ್ತರಿಸಲು ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರ

್ಲಿ ಮಹಾರಾಪ್ಸದಿಂದ ಕೃಷ್ಣಾ ನದಿಗೆ ನೀರು ಹರಿಸುವ ಕುರಿತು ಶೀಘ್ರವೇ ದಿಲ್ಲಿಯಲ್ಲಿ ಸಭೆ ಆಯೋಜನೆ ಕೇಂದ್ರದ ನೂತನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ನೂತನ ಸಚಿವರುಗಳಿಗೆ ಖಾತೆಗಳನ್ನು ಹಂಚಿಕೆ ಮಾಡಿ ರಾಪ್ಟಪತಿ ರಾಮನಾಥ ಕೋವಿಂದ್ ನಿನ್ನೆ ಅಧಿಕೃತ ಆದೇಶ ಹೊರಡಿಸಿದ್ದಾರೆ ಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಅಣು ಇಂಧನ ಬಾಹ್ವಾಕಾಶ ಇಲಾಖೆ ಹಾಗೂ ಹಂಚಿಕೆಯಾಗದ ಎಲ್ಲ ಖಾತೆಗಳು ಪ್ರಧಾನಮಂತ್ರಿ ಅವರ ಬಳಿ ಇದೆ ಬಿಜೆಪಿ ರಾಷ್ವೀಯ ಅಧ್ಯಕ್ಷ ಅಮಿತ್ ಶಾ ಅವರಿಗೆ ಗೃಹ ಖಾತೆಯ ಜವಾಬ್ದಾರಿ ನೀಡಲಾಗಿದೆ ರಾಜನಾಥ ಸಿಂಗ್ ಅವರಿಗೆ ರಕ್ಷಣಾ ಖಾತೆ ಪ್ರಕಾಶ್ ಜಾವಡೇಕರ್ ಅವರಿಗೆ ವಾರ್ತಾ ಮತ್ತು ಪ್ರಸಾರ ಖಾತೆಯ ಜೊತೆಗೆ ಪರಿಸರ ಮತ್ತು ಅರಣ್ಣ ಖಾತೆಯ ಜವಾಬ್ದಾರಿ ವಹಿಸಲಾಗಿದೆ

ಸದಾನಂದಗೌಡ ಅವರಿಗೆ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ವಿಧಾನಸಭೆಯಿಂದ ರಾಜ್ಞಸಭೆಗೆ ಆಯ್ಕೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಮತ್ತು ಸಾಂಸ್ಟಿಕ ವ್ಯವಹಾರಗಳ ಬಾತೆಯ ಜವಾಬ್ದಾರಿ ನೀಡಲಾಗಿದೆ ಪ್ರಲ್ನಾದ ಜೋಶಿ ಅವರಿಗೆ ಸಂಸದೀಯ ವ್ಯವಹಾರಗಳು ಕಲ್ಲಿದಲ್ಲು ಮತ್ತು ಗಣಿ ಖಾತೆಯ ಹೊಣೆ ವಹಿಸಲಾಗಿದೆ ಬೆಳಗಾವಿಯ ಸಂಸದ ಸುರೇಶ್ ಅಂಗಡಿ ಅವರಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ಸ್ಥಾನ ನೀಡಲಾಗಿದೆ

ಕುಮಾರಸ್ವಾಮಿ ಅವರು ಕೇಂದ್ರ ಸಂಪುಟದಲ್ಲಿ ವಿವಿಧ ಖಾತೆಗಳನ್ನು ವಹಿಸಿಕೊಂಡಿರುವ ರಾಜ್ಯದ ಡಿ

ಸದಾನಂದ ಗೌಡ ಪ್ರಹ್ಲಾದ್ ಜೋತಿ ಹಾಗೂ ಸುರೇತ ಅಂಗಡಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ರಾಜ್ಯದ ಸಚಿವರು ರಾಷ್ಟೀಯ ಮಟ್ಟದಲ್ಲಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವ ವಿಶ್ವಾಸವಿದೆ ಎಂದು ಟ್ವಿಟ್ ಮಾಡಿದ್ದಾರೆ ಕರ್ನಾಟಕದಿಂದ ರಾಜ್ಜಸಭೆಗೆ ಆಯ್ಕೆಯಾಗಿ ಹಣಕಾಸು ಖಾತೆ ಜವಾಬ್ದಾರಿ ವಹಿಸಿಕೊಂಡಿರುವ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ರಾಜ್ಯ ಹೆಮ್ಮೆ ಪಡುತ್ತದೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಘೋನ್ ಮೂಲಕ ಅಭಿನಂದನೆ ಸಲ್ಲಿಸಿ ರಾಜ್ಯದ ಎಲ್ಲ ರೀತಿಯ ಅಭಿವೃದ್ಧಿಗೆ ಅವರ ಸಹಕಾರ ಕೋರಲಾಗಿದೆ ಎಂದು ಮುಖ್ಯಮಂತ್ರಿ ಎಚ್

ಅಧಿಕಾರ ವಹಿಸಿಕೊಂಡ ಕೂಡಲೇ ತಮ್ಮ ಪ್ರಥಮ ನಿರ್ಧಾರದಲ್ಲೇ ಅವರು ರಾಷ್ವೀಯ ರಕ್ಷಣಾ ನಿಧಿ ಅಡಿಯಲ್ಲಿ ನೀಡುವ ಪ್ರಧಾನಮಂತ್ರಿ ಶಿಷ್ಕ ವೇತನ ಯೋಜನೆ ಪ್ರಮಾಣ ಏರಿಕೆಗೆ ತಮ್ಮ ಅನುಮೋದನೆ ನೀಡಿದ್ದಾರೆ

ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯಡಿ ಇದೀಗ ದೇಶದ ಎಲ್ಲ ರೈತರಿಗೆ ಲಾಭ ದೊರೆಯಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ

ಈ ಕುರಿತು ವಿವರ ನೀಡಿದ ಸಚಿವರು ಪ್ರಧಾನಮಂತ್ರಿ ಕಿಸಾನ್ ಸಮ್ನಾನ ಯೋಜನೆಯನ್ನು ದೇಶದ ಎಲ್ಲ ರೈತರಿಗೆ ವಿಸ್ತರಿಸಲು ಪ್ರಥಮ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಯಿತು

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಲೋಕಸಭಾ ಚುನಾವಣಾ ಫಲಿತಾಂಶದ ಪರಿಣಾಮ ಸ್ವಳೀಯ ಸಂಸ್ಥೆ ಚುನಾವಣೆ ಮೇಲೂ ಆಗಿದೆ ಬಿಜೆಪಿ ಉದ್ದೇತ ಕೆಲವು ದಿನಗಳ ಬಳಿಕ ಜನರಿಗೆ ಅರಿವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ

ಬೆಂಗಳೂರಿನಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ರಾಜಕಾರಣ ನಿಂತ ನೀರಲ್ಲ ಬದಲಾವಣೆ ಆಗೇ ಆಗತ್ತೆ ಸ್ವಾತಂತ್ರ್ಯದ ಸಂದರ್ಭದಿಂದಲೂ ರಾಜಕಾರಣದಲ್ಲಿ ಏಳು ಬೀಳು ಸಾಮಾನ್ಯ ಕೇಂದ್ರದಲ್ಲೂ ಹಾಗೆ ಆಗಿದೆ

ಈಗ ನರೇಂದ್ರ ಮೋದಿ ಅವರು ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಉದ್ದೇಶ ಜನಪರವಾಗಿದೆ ಮತ್ತೆ ನಮ್ಮಪಕ್ಷ ಅಧಿಕಾರಕ್ಕೆ ಬಂದೇ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು

ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಜನರು ಬಹುನಿರೀಕ್ಷೆಯನ್ನು ಇಟ್ಟಕೊಂಡು ತಮ್ನನ್ನು ಬಹುಮತದಿಂದ ಗೆಲ್ಲಿಸಿ ಬೃಹತ್ ಜಬಾಬ್ದಾರಿಯನ್ನು ಹೊರೆಸಿದ್ದಾರೆ ಜನರ ನಿರೀಕ್ಷೆಯನ್ನು ಪೂರ್ಣಗೊಳಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು ಕೃಷ್ಣಾ ನದಿಗೆ ಮಹಾರಾಷ್ಷದಿಂದ ನೀರು ಪರಿಸುವ ಕುರಿತು ಮಾತನಾಡಿದ ಪ್ರಲ್ನಾದ ಜೋಶಿ ಮಹಾರಾಷ್ಷದ ಜಲಸಂಪನ್ನೂಲ ಖಾತೆ ಸಚಿವರು ಹಾಗೂ ರಾಜ್ಜದ ಜಲಸಂಪನ್ನೂಲ ಖಾತೆ ಸಚಿವ ಡಿ

ಶಿವಕಮಾರ್ ಅವರ ಜೊತೆ ಈಗಾಗಲೇ ಮಾತುಕತೆ ನಡೆಸಿದ್ದು ಶೀಘವೇ ಈ ಸಂಬಂಧ ದಿಲ್ಲಿಯಲ್ಲಿ ಸಭೆ ನಡೆಸಲಾಗುವುದು ಕೇಂದ್ರದ ಒಬ್ಬ ಮಂತ್ರಿಯಾಗಿ ಕರ್ನಾಟಕ ಸರ್ಕಾರದೊಂದಿಗೆ ಸೇರಿ ಕೃಷ್ಣಾ ನದಿಗೆ ನೀರು ಹರಿಸಿ ಎಂದು ಮಹಾರಾಷ್ಟಕ್ಕೆ ವಿನಂತಿಸಲಾಗುವುದು ರಾಜ್ಯದ ಹಿತಾಸಕ್ತಿಗೆ ಅನುಗುಣವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ರಾಜ್ಯಕ್ಕೆ ನೀರು ಹರಿಸಲು ಪ್ರಯತ್ನಿಸಿ ನಮ್ನ ಜನರಿಗೆ ನೀರು ಬಿಡಿಸಲು ಮನವಿ ಮಾಡುವುದಾಗಿ ಹೇಳಿದರು

ಿ ಮಹಾರಾಪ್ಪದಿಂದ ಕೃಷ್ಣಾ ನದಿಗೆ ನೀರು ಪರಿಸುವ ಕುರಿತು ಶೀಘವೇ ದಿಲ್ಲಿಯಲ್ಲಿ ಸಭೆ ಆಯೋಜನೆ ಕೇಂದ್ರದ ನೂತನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ಕಾಯವಾಯಿತು